ಮತದಾನ ಪ್ರಗತಿಯಲ್ಲಿ ರಾಜಸ್ತಾನ ಮತ್ತು ತೆಲಂಗಾಣ ವಿಧಾನಸಭಾ ಚುನಾವಣೆಗಳಿಗೆ ಅಧಿಸೂಚನೆ ಪ್ರಕಟ

ಕೇಂದ ಸಂಸದೀಯ ವ್ಯವಹಾರ ಮತ್ತು ರಾಸಾಯನಿಕ ಹಾಗೂ ರಸಗೊಬ್ಬರ ಖಾತೆ ಸಚಿವ

ರಾಷ್ಟ ಪತಿ ಉಪರಾಷ್ಟ ವತಿ ಮತು ಪ್ರಧಾನಮಂತ್ರಿಗಳಿಂದ ತೀವ್ರ ಸಂತಾಪ

ಅರ್ಜಿಗಳ ಶೀಘ ವಿಚಾರಣೆಗೆ ಸುಪ್ರೀಂಕೋರ್ಟ್ ನಕಾರ

ಛತ್ತೀಸ್ಗಢ ವಿಧಾನಸಭೆಗೆ ಇಂದು ಮೊದಲ ಹಂತದ ಚುನಾವಣೆಗೆ ಮತದಾನ ಪ್ರಗತಿಯಿಲ್ಲಿದೆ

ವಿಶೇಷವಾಗಿ ನಕ್ಸಲ್ ಪೀದಿತ ಪ್ರದೇಶಗಳಲ್ಲಿ ಹೆಚ್ಚಿನ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ

ಮಧ್ಯಪ್ರದೇಶ ಮಹಾರಾಷ್ಟ ತೆಲಂಗಾಣ ಆಂಧ್ರಪ್ರದೇಶ ಮತ್ತು ಒಡಿಶಾ ರಾಜ್ಯಗಳಿಗೆ ಹೊಂದಿಕೊಂಡಂತಿರುವ ಛತ್ತೀಸ್ಗಢ ಗದಿ ಪ್ರದೇಶಗಳಲ್ಲಿ ಭದ್ರತಾ ಪಡೆಗಳ ಕಾವಲು ಹಾಕಲಾಗಿದೆ ಯಾವುದೇ ತುರ್ತು ಪರಿಸ್ಥಿತಿ ನಿರ್ವಹಣೆಗಾಗಿ ಭಾರತೀಯ ವಾಯುಪಡೆಯ ಹೆಲಿಕಾಪ್ಸರ್ಗಳು ಹಾಗೂ ಹೆಲಿ ಆಂಬ್ಯುಲೆನ್ಸ್ಗಳನ್ನು ಸಜ್ಣಾಗಿದಲಾಗಿದೆ ರಾಜಾಸ್ತಾನ ಮತ್ತು ತೆಲಂಗಾಣ ವಿಧಾನಸಭೆಗೆ ಇಂದು ಅಧಿಸೂಚನೆ ಪ್ರಕಟಗೊಳ್ಳುತ್ತಿದ್ದಂತೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದೆ ಬರುವ ಸೋಮವಾರ ನಾಮಪತ್ರ ಸಲ್ಲಿಕೆಗೆ ಕಡೆಯ ದಿನವಾಗಿದ್ದು ಮರುದಿನ ಅವುಗಳ ಪರಿಶೀಲನೆ ನಡೆಯಲಿದೆ

ಈ ನಡುವೆ ಮಿಜೋರಾಂ ಮತ್ತು ಮಧ್ಯಪ್ರದೇಶ ವಿಧಾನಸಭಾ ಚುನಾವಣೆಗೆ ಸಲ್ಲಿಕೆಯಾಗಿರುವ ನಾಮಪತ್ರಗಳ ಪರಿಶೀಲನೆ ಇಂದು ನಡೆಯುವುದು ಈ ರಾಜ್ಯಗಳಲ್ಲಿ ನಾಮಪತ್ರಗಳನ್ನು ಹಿಂಪಡೆಯಲು ನಾಡಿದ್ದು ಬುಧವಾರ ಕಡೆಯ ದಿನವಾಗಿರುತ್ತದೆ

ಮಿಜೋರಾಂನಲ್ಲಿ ವಿಧಾನಸಭಾ ಚುನಾವಣಾ ಪ್ರಕ್ರಿಯೆಗಳು ಚುರುಕುಗೊಳ್ಳುತ್ತಿದ್ದು ರಾಜ್ಯಾದ್ಯಂತ ರಾಜಕೀಯ ಪಕ್ಷಗಳ ಪ್ರಚಾರ ಭರಾಟೆ ತೀವ್ರಗೊಳ್ಳುತ್ತಿದೆ ಈ ನಡುವೆ ರಾಜ್ಯದ ಹಾಲಿ ಮುಖ್ಯ ಚುನಾವಣಾಧಿಕಾರಿ ಎಸ್

ಶಶಾಂಕ್ ಅವರನ್ನು ಬದಲಾಯಿಸಬೇಕು ಎನ್ನುವ ಚುನಾವಣಾ ಆಯೋಗದ ಸೂಚನೆಯ ಹಿನ್ನೆಲೆಯಲ್ಲಿ ಈ ಹುದ್ದೆಗೆ ಪರ್ಯಾಯ ಅಧಿಕಾರಿಯ ನೇಮಕಕ್ಕಾಗಿ ಮೂವರು ಐಎಎಸ್ ಅಧಿಕಾರಿಗಳ ಹೆಸರುಗಳ ಪಟ್ಟಿಯನ್ನು ಮಿಜೋರಾಂ ಸರ್ಕಾರ ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದೆ

ಕೇಂದ ಸಂಸದೀಯ ವ್ಯವಹಾರಗಳು ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಎಚ್

ಅನಂತ್ಕುಮಾರ್ ನಿಧನ ಹೊಂದಿದ್ಲಾರೆ ಬೆಂಗಳೂರಿನಲ್ಲಿ ಇಂದು ಬೆಳಗಿನಜಾವ ಅನಂತಕುಮಾರ್ ವಿಧಿವಶರಾದರು

ರಾಷ್ಟ ಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟ ಪತಿ ವೆಂಕಯ್ಯ ನಾಯ್ದು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅನಂತಕುಮಾರ್ ನಿಧನಕ್ಕೆ ತೀವ್ರ ಶೋಕ ವ್ಯಕ್ತಪದಿಸಿದ್ದಾರೆ ಅನಂತಕುಮಾರ್ ಅವರ ನಿಧನದಿಂದ ದೇಶಕ್ಕೆ ವಿಶೇಷವಾಗಿ ಕರ್ನಾಟಕಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಟ್ವೀಟ್ ಮಾಡಿದ್ದಾರೆ ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ದು ತಮ್ಮ ಸಂದೇಶದಲ್ಲಿ ಅನಂತಕುಮಾರ್ ಅವರೊಂದಿಗಿನ ಹಲವು ವರ್ಷಗಳ ಒಡನಾಟವನ್ನು ನೆನಪಿಸಿಕೊಂಡಿದ್ದಾರೆ ವಿದ್ಯಾರ್ಥಿ ಚಳವಳಿಯ ದಿನಗಳಿಂದ ಸಂಸತ್ತಿನವರೆಗೆ ಅನಂತಕುಮಾರ್ ಅವರೊಂದಿಗೆ ತಾವು ಸಾಗಿಬಂದ ದಿನಗಳನ್ನು ಸ್ಮರಿಸಿದ್ದಾರೆ ಅನಂತಕುಮಾರ್ ಅವರೊಬ್ಬ ಮುತ್ಪದ್ದಿ ರಾಜಕಾರಿಣೆಯಾಗಿದ್ದರು ಎಂದು ಉಪರಾಷ್ಟ ಪತಿಗಳು ಬಣ್ಣಿಸಿದ್ದಾರೆ ಸಮಾಚಾರ ಮತ್ತು ಪ್ರಸಾರ ಸಚಿವ ಕರ್ನಲ್ ರಾಜ್ಯವರ್ಧನ್ ರಾಥೋಡ್ ಕೇಂದ್ರ ಸಚಿವ ಅನಂತಕುಮಾರ್ ಅವರ ನಿಧನಕ್ಕೆ ತೀವ್ರ ಸಂತಾಪ ಸೂಚಿಸಿದ್ದಾರೆ ಅನಂತಕುಮಾರ್ ಅವರ ನಿಧನದಿಂದ ಭಾರತೀಯ ಜನತಾಪಕ್ಷ ಬೆಂಗಳೂರು ನಗರ ಮತ್ತು ಭಾರತಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ ಸಜ್ಜನ ರಾಜಕಾರಿಣಿ ಎಂದೇ ಹೆಸರಾಗಿದ್ದ ಅನಂತಕುಮಾರ್ ಅವರ ನಿಧನದಿಂದ ತಮ್ಮ ಒಬ್ಬ ಆಪ್ತ ಸಹೋದ್ಯೋಗಿ ಮತ್ತು ಮಿತ್ರನನ್ನು ಕಳೆದುಕೊಂಡಂತಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತೀವ್ರ ಶೋಕ ವ್ಯಕ್ತಪದಿಸಿದ್ದಾರೆ ಗೃಹ ಸಚಿವ ರಾಜನಾಥ್ ಸಿಂಗ್ ತಮ್ಮ ಸಂದೇಶದಲ್ಲಿ ಅನಂತಕುಮಾರ್ ಅವರೊಂದಿಗಿನ ಒಡನಾಟವನ್ನು ಸ್ಮರಿಸಿದ್ದು ದೇಶ ಒಬ್ಬ ನುರಿತ ರಾಜಕಾರಿಣಿಯನ್ನು ಕಳೆದುಕೊಂಡಿದೆ ಎಂದು ಶೋಕಿಸಿದ್ದಾರೆ ಬಿಜೆಪಿ ಅಧ್ಯಕ್ಷ ಅಮಿತ್ ಷಾ ತಮ್ಮ ಸಂದೇಶದಲ್ಲಿ ಅನಂತಕುಮಾರ್ ಅವರ ಅಪ್ರತಿಮ ಸಂಘಟನಾ ಸಾಮರ್ಥ್ಯ ಜೀವನೋತ್ಪಾಹ ಮತ್ತು ಕರ್ತವ್ಯ ಬದ್ದತೆಗಳನ್ನು ಸ್ಮರಿಸಿದ್ದಾರೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಬೆಳೆಸಿ ಸಬಲಗೊಳಿಸುವಲ್ಲಿ ಅನಂತಕುಮಾರ್ ಅವರ ಅವಿರತ ಶ್ರಮವನ್ನು ಅಮಿತ್ ಷಾ ಸ್ಮರಿಸಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರೂ ಸಹ ಕೇಂದ್ರ ಸಚಿವ ಅನಂತಕುಮಾರ್ ನಿಧನಕ್ಕೆ ತೀವ್ರ ಶೋಕ ವ್ಯಕ್ತಪದಿಸಿದ್ದಾರೆ ದೇಶದ ಸಂಸತ್ತಿನಲ್ಲಿ ಆರು ಬಾರಿ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದ ಅನಂತಕುಮಾರ್ ಅವರ ನಿಧನಕ್ಕೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಜನತೆ ತೀವ್ರ ಶೋಕಿತರಾಗಿದ್ದಾರೆ ಬೆಂಗಳೂರಿನ ಅವರ ನಿವಾಸದಲ್ಲಿ ಅನಂತಕುಮಾರ್ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಲು ಜನಸಾಗರವೇ ಹರಿದುಬರುತ್ತಿದೆ ಅನಂತಕುಮಾರ್ ಅವರು ವಾಜಪೇಯಿ ಸರ್ಕಾರದಲ್ಲಿ ನಾಗರಿಕ ವಿಮಾನಯಾನ ಪ್ರವಾಸ ಮತ್ತು ನಗರಾಭಿವೃದ್ದಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು ಕೇಂದ್ರ ಸಚಿವ ಸದಾನಂದಗೌಡ ಮುಖ್ಯಮಂತ್ರಿ ಎಚ್

ಯಡಿಯೂರಪ್ಪ ಜಗದೀಶ್ ಶೆಟ್ಟರ್ ಆರ್ ಅಶೋಕ್ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ ಅನಂತಕುಮಾರ್ ಅವರ ನಿಧನದ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಮೂರು ದಿನಗಳ ಶೋಕಾಚರಣೆಯನ್ನು ಘೋಷಿಸಲಾಗಿದೆ ರಾಜ್ಯದ ಎಲ್ಲಾ ಸರ್ಕಾರಿ ಕಚೇರಿಗಳಿಗೆ ಇಂದು ರಜೆ ಫೋಷಿಸಲಾಗಿದ್ದು ಎಲ್ಲಾ ಪ್ರಮುಖ ಕಟ್ಟಡಗಳ ಮೇಲೆ ರಾಷ್ಟ್ರಧ್ವಜವನ್ನು ಅರ್ಧಮಟ್ಟದಲ್ಲಿ ಹಾರಿಸಲಾಗಿದೆ ನಾಳೆ ಮಧ್ಯಾಹ್ನ ಅಂತ್ಯ ಸಂಸ್ಕಾರ ನಡೆಯಲಿದೆ ಎಂದು ಅನಂತಕುಮಾರ್ ಅವರ ಕುಟುಂಬ ಮೂಲಗಳು ತಿಳಿಸಿವೆ ರಾಮಜನ್ಮಭೂಮಿ ಬಾಬ್ರಿ ಮಸೀದಿ ಜಮೀನು ಮಾಲೀಕತ್ವ ವಿವಾದ ಪ್ರಕರಣ ಸಂಬಂಧ ಸಲ್ಲಿಕೆಯಾಗಿರುವ ಅರ್ಜಿಗಳ ಶೀಘ ವಿಚಾರಣೆಗೆ ಸುಪ್ರೀಂಕೋರ್ಟ್ ಇಂದು ನಿರಾಕರಿಸಿತು ಅಖಿಲ ಭಾರತ ಹಿಂದೂ ಮಹಾಸಭಾದ ಪರವಾಗಿ ವಕೀಲರಾದ ಬರುಣ್ ಕುಮಾರ್ ಸಿನ್ಲಾ ಈ ಅರ್ಜಿಗಳನ್ನು ಸವೋರ್ಚ್ಲ ನ್ಯಾಯಾಲಯ ತುರ್ತಾಗಿ ಕೈಗೆತ್ತಿಕೊಳ್ಳಬೇಕೆಂದು ಮನವಿ ಮಾಡಿದ್ದರು ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ಮತ್ತು ನ್ಯಾಯಮೂರ್ತಿ ಎಸ್

ಕೌಲ್ ಅವರನ್ನೊಳಗೊಂಡ ನ್ಯಾಯಪೀಠ ಇಂದು ಈ ವಿಚಾರವನ್ನು ಪ್ರಸ್ತಾಪಿಸಿ ತಾನು ಈಗಾಗಲೇ ಈ ಕುರಿತ ಅರ್ಜಿಗಳನ್ನು ಬರುವ ಜನವರಿ ತಿಂಗಳಲ್ಲಿ ಸೂಕ್ತ ನ್ಯಾಯಪೀಠದ ನಿರ್ವಹಣೆಗೆ ಪಟ್ಟಿ ಮಾದಿರುವುದಾಗಿ ತಿಳಿಸಿತು ಪ್ರಧಾನಮಂತಿ ನರೇಂದ ಮೋದಿ ಇಂದು ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ಎರಡು ಮಹತ್ಸದ ರಾಷ್ಟೀಯ ಹೆದ್ದಾರಿಗಳು ಹಾಗೂ ಗಂಗಾ ನದಿಯ ಜಲಮಾರ್ಗ ನಿಲ್ದಾಣವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ

ಇದರೊಂದಿಗೆ ಪ್ರಧಾನಮಂತ್ರಿಗಳು ಗಂಗಾ ನದಿಯ ಗುಂಟ ನಿರ್ಮಿಸಲಾಗುತ್ತಿರುವ ಇತರ ನಾಲ್ಕು ಬಹು ಉದ್ದೇಶದ ನಿಲ್ದಾಣಗಳ ಪೈಕಿ ಮೊದಲನೆಯ ನಿಲ್ದಾಣವನ್ನೂ ಸಹ ಉದ್ಘಾಟಿಸಲಿದ್ದಾರೆ ಇನ್ನುಳಿದ ಮೂರು ಇಂತಹ ನಿಲ್ದಾಣಗಳನ್ನು ಸಾಹಿಬ್ ಗಂಜ್ ಹಲ್ದಿಯಾ ಮತ್ತು ಗಾಝಿಪುರ್ನಲ್ಲಿ ನಿರ್ಮಿಸಲಾಗುತ್ತಿದೆ ಇದೇ ವೇಳೆ ಪ್ರಧಾನಿ ಅವರು ಒಳನಾಡು ಜಿಲಮಾರ್ಗಗಳ ಮೂಲಕ ಕಳುಹಿಸಲಾಗಿರುವ ದೇಶದ ಮೊದಲ ಕಂಟೈನರ್ಅನ್ನು ಬರಮಾಡಿಕೊಳ್ಳಲಿದ್ದಾರೆ ಆಹಾರ ಮತ್ತು ಪಾನೀಯ ತಯಾರಿಕಾ ಕಂಪನಿ ಪೆಪ್ಪಿಕೊ ಸಂಸ್ದೆ ಅಕ್ಟೋಬರ್ ಕೊನೆಯ ವಾರದಲ್ಲಿ ಈ ಕಂಟೈನರ್ಅನ್ನು ಕೊಲ್ಲ ತ್ನಾದಿಂದ ಕಳುಹಿಸಿತ್ತು ಮಣಿಪುರ ನಕಲಿ ಎನ್ಕೌಂಟರ್ ಪ್ರಕರಣಗಳ ಸಂಬಂಧ ತನಿಖೆ ನಡೆಸುತ್ತಿರುವ ನ್ಯಾಯಮೂರ್ತಿಗಳ ತಂಡವನ್ನು ಬದಲಾಯಿಸಬೇಕೆಂದು ಕೋರಿ ರಾಜ್ಯ ಪೊಲೀಸ್ ಇಲಾಖೆಯ ಕೆಲವು ಅಧಿಕಾರಿಗಳು ಸಲ್ಲಿಸಿರುವ ಮನವಿ ಅರ್ಜಿಯನ್ನು ಸುಪ್ರೀಂಕೋರ್ಟ್ ಇಂದು ತಳ್ಳಿಹಾಕಿತು ಸಿಬಿಐನ ವಿಶೇಷ ತನಿಖಾ ತಂದ ಈ ಪ್ರಕರಣಗಳ ತನಿಖೆಯನ್ನು ನಡೆಸುತ್ತಿದೆ

ಸ್ಲಾತಂತ್ರಾ ನಂತರ ಭಾರತ ಇಬ್ಬಾಗವಾದ ಸಂದರ್ಭದಲ್ಲಿ ಹರಿಯಾಣಾದ ಕುರುಕ್ಷೇತ್ರದಲ್ಲಿ ತಾತ್ಕಾಲಿಕ ಆಶ್ರಯ ಪಡೆದಿದ್ದ ಸಂತ್ರಸ್ತ ಜನರನ್ನು ಉದ್ದೇಶಿಸಿ ಗಾಂಧೀಜಿ ಅಂದು ಆಕಾಶವಾಣಿಯ ದೆಹಲಿ ಕೇಂದ್ರದ ಮೂಲಕ ಮಾತನಾಡಿದ್ದರು